ಿ ಕೋವಿಡ್ ನಿಯಂತ್ರಣದ ವಿಷಯದಲ್ಲಿ ಗ್ರಾಮೀಣ ಪ್ರದೇಶಗಳ ಕಡೆಗೂ ಗಮನಹರಿಸುವಂತೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಲಹೆ

ಈ ಕಾರ್ಯಕ್ರಮದ ವೇಳೆ ಪ್ರಧಾನಮಂತ್ರಿ ಅವರು ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ

ರಾಜ್ಞದಲ್ಲಿ ಕೋವಿಡ್ ಸೋಂಕಿನ ಸಂಭವನೀಯ ಮೂರನೇ ಅಲೆಯನ್ನು ಎದುರಿಸಲು ಸಿದ್ದತೆಗಾಗಿ ಹೆಸರಾಂತ ಹೃದಯರೋಗ ತಜ್ಞ ಡಾಕ್ಷರ್ ದೇವಿ ಪ್ರಸಾದ್ ಶೆಟ್ಟ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಪಡೆಯನ್ನು ರಚಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಿ

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೋವಿಡ್ ಮೊದಲ ಡೋಸ್ ಪಡೆದವರು ಸಂಪೂರ್ಣ ಸುರಕ್ಷತೆ ಹೊಂದಲು ಅವರಿಗೆ ಎರಡನೇ ಡೋಸ್ ಲಸಿಕೆ ನೀಡುವುದು ಅತಿ ಅಗತ್ತ್ ಆದ್ದರಿಂದ ಲಭ್ಯವಿರುವ ಲಸಿಕೆಯ ದಾಸ್ತಾನನ್ನು ಎರಡನೇ ಡೋಸ್ ಪಡೆಯಲು ಅರ್ಹತೆ ಹೊಂದಿರುವವರಿಗೆ ನೀಡಲು ನಿರ್ಧರಿಸಲಾಗಿದೆ

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಷಿಯಲ್ಲಿ ಮಾತನಾಡಿದ ಅವರು ಇಡೀ ರಾಜ್ಲದಲ್ಲಿ ಎಲ್ಲಿಯೂ ರೆಮಿಡಿಸಿವರ್ ಕೊರತೆ ಇಲ್ಲದಂತೆ ನೋಡಿಕೊಳ್ಳಲಾಗಿದೆ ಜೊತೆಗೆ ಅಗತ್ತವಾದ ಎಲ್ಲ ದಿಷಧಿಗಳು ಸಾಮಗ್ರಿಗಳು ಮತ್ತು ವೈದ್ಯಕೀಯ ಬಳಕೆಯ ವಸ್ತುಗಳ ಕೊರತೆ ಆಗದಂತೆ ನೋಡಿಕೊಳ್ಳಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಖಾತೆ ಸಚಿವ ಡಾಕ್ಷರ್ ಕೆ ಸುಧಾಕರ್ ಅತಿಯಾದ ಸ್ವಿರಾಯ್ಡ್ ಬಳಕೆಯಿಂದ ಮಧುಮೇಹ ಮತ್ತು ಇತರೆ ಕಾಯಿಲೆ ಇರುವವರಿಗೆ ಕೋವಿಡ್ ನಂತರ ಬ್ಲಾಕ್ ಫಂಗಸ್ನ ಇನ್ಫೆಕ್ಷನ್ ಆಗುತ್ತಿದೆ ಎಂದು ಹೇಳಿದರು

ಇಂದು ಮುಸ್ಲಿ ಬಾಂಧವರ ಪವಿತ್ರ ಹಬ್ಬ ರಮಜಾನ್ ಆಚರಿಸಲಾಗುತ್ತಿದೆ ರಂಜಾನ್ ತಿಂಗಳು ಕೊನೆಗೊಂಡಿದ್ದು ರಾಜ್ಯಾದ್ಯಂತ ಇಂದು ಮುಸ್ಲಿಂ ಬಾಂಧವರು ಈದ್ ಉಲ್ ಫಿತ್ರ್ ಆಚರಿಸಲಿದ್ದಾರೆ

ಕೋವಿಡ್ನಿಂದಾಗಿ ಈ ಬಾರಿ ಈದ್ ಉಲ್ ಫತ್ರ್ ಹಬ್ಬ ಸರಳವಾಗಿ ನಡೆಯಲಿದ್ದು ಮನೆಗಳಿಗೆ ಸೀಮಿತವಾಗಿರಲಿದೆ ಲಾಕ್ಡೌನ್ ಬಿಗಿ ನಿಯಮ ಇರುವುದರಿಂದ ಹೊರಗಡೆ ಓಡಾಟಕ್ಕೆ ನಿರ್ಬಂಧವಿದೆ ಆದ್ದರಿಂದ ಎಲ್ಲರೂ ಮನೆಗಳಲ್ಲೇ ಈದ್ ನಮಾಜ್ ನಿರ್ವಹಿಸುವಂತೆ ರಾಜ್ಜದ ವಿವಿಧ ಖಾಝಿಗಳು ಮತ್ತು ಮುಸ್ಲಿಂ ಸಮುದಾಯದ ಮುಖಂಡರು ಮನವಿ ಮಾಡಿದ್ದಾರೆ ಇಂದು ಕಾಂತಿಕಾರಿ ಸಮಾಜ ಸುಧಾಕರ ಜಗಜ್ಯೋತಿ ಬಸವೇಶ್ವರರ ಜಯಂತಿ

ಸಾಮಾಜಿಕ ಹಾಗೂ ಆರ್ಥಿಕ ಅಸಮಾನತೆ ಸ್ತೀ ಶೋಷಣೆ ಮೌಢ್ಯ ವರ್ಣದೇಧ ವರ್ಗಬೇಧಗಳ ತಾರತಮ್ಯದಿಂದ ತತ್ತರಿಸಿ ಹೋಗಿದ್ದ ಮಾನವ ಸಮುದಾಯಕ್ಕೆ ದಯೆ ಪ್ರೀತಿ ಅನುಕಂಪದ ಮಾನವೀಯ ಸ್ವರ್ಷವನ್ನು ನೀಡಿದವರು ಬಸವಣ್ಣನವರು ಇಂದು ಅಕ್ಷಯ ತೃತೀಯ ಕೃತಯುಗದ ಆರಂಭದ ದಿನ ವಿಷ್ಣುವಿನ ದಶಾವತಾರವಾದ ಜನ್ನತಃ ಬ್ರಾಹ್ಮಣ ಹಾಗೂ ಕರ್ಮದಿಂದ ಕ್ಷತ್ರೀಯನಾದ ಪರಶುರಾಮನ ಅವತಾರವಾದ ದಿನ ಧಾರ್ಮಿಕ ಸಾಮಾಜಿಕವಾಗಿ ಮಹತ್ವ ಪಡೆದ ಅಕ್ಷಯ ತ್ಯತೀಯವು ಮಣ್ನವಾದ ಮುಹೂರ್ತಗಳಲ್ಲಿ ಒಂದಾಗಿದೆ ಇದು ಚಿನ್ನ ಖರೀದಿಸುವ ಹಬ್ಬವಹ್ಷೇ ಅಲ್ಲ ನಮಲ್ಲಿರುವುದನ್ನು ದಾನ ಮಾಡಿ ಸಂಪತ್ತನ್ನು ಅಕ್ಷಯವಾಗಿಸಿಕೊಳ್ಳುವ ಹಬ್ಬವೂ ಹೌದು ರೆಮ್ಡಿಸಿವಿರ್ ಆಮ್ಲಜನಕ ಸರಬರಾಜು ಸೇರಿದಂತೆ ಕೋವಿಡ್ ನಿಯಂತ್ರಣಕ್ಕೆ ಸಂಬಂಧಿಸಿದ ಕಾರ್ಯದಲ್ಲಿ ಕೇಂದ್ರ ಸರಕಾರ ಸಮರೋಪಾದಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ ಸಕ್ರಿಯ ಕೋವಿಡ್ ಪ್ರಕರಣದ ಆಧಾರದಲ್ಲಿ ರಾಜ್ಜಗಳಿಗೆ ದಿಷಧಿ ಆಮ್ಲಜನಕ ಸರಬರಾಜು ಮಾಡಲಾಗುತ್ತಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಕೋವಿಡ್ ನಿಯಂತ್ರಣದ ವಿಷಯದಲ್ಲಿ ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶಗಳ ಕಡೆಗೂ ಗಮನಹರಿಸಬೇಕು ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸಲಹೆ ನೀಡಿದ್ದಾರೆ ಇತ್ತೀಚೆಗೆ ಗ್ರಾಮೀಣ ಭಾಗದಲ್ಲಿ ಸೋಂಕು ಹರಡುತ್ತಿರುವುದು ಆಘಾತಕಾರಿಯಾಗಿದೆ

ಹಾಗಾಗಿ ಸರ್ಕಾರ ಹಾಸಿಗೆ ಆಮ್ಲಜನಕ ಐಸಿಯು ವೆಂಟಲೇಟರ್ ಮತ್ತು ವೈದ್ಯಕೀಯ ಸಿಬ್ಬಂದಿಯ ವ್ಯವಸ್ಥೆಯನ್ನು ಬಲಪಡಿಸಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಯಾ ಜಿಲ್ಲೆಯಲ್ಲೇ ಮುಕ್ಕಾಂ ಹೂಡಿ ಮೇಲ್ವಿಚಾರಣೆ ನಡೆಸುವಂತೆ ಸೂಚಿಸಬೇಕು ಎಂದು ಒತ್ತಾಯಿಸಿದ್ದಾರೆ ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆ

ಎಸ್ ಎಲ್

ಕೋವಿಡ್ ಎರಡನೇ ಅಲೆಯ ಶ್ರಸರಣ ಸಂಪೂರ್ಣ ನಿಯಂತ್ರಣಕ್ಕೆ ಬಂದ ಸಂದರ್ಭದಲ್ಲಿ ಸಾಕಷ್ಟು ಮುಂಚಿತವಾಗಿ ಎಸ್ ಎಸ್

ಸಿ ದಿನಾಂಕಗಳನ್ನು ಪ್ರಕಟಸಲಾಗುವುದು ಎಂದು ಸಚಿವರು ಹೇಳಿದ್ದಾರೆ ಆಕ್ಸಿಜೆನ್ ಸಮರ್ಪಕ ಬಳಕೆಗೆ ಅನುಕೂಲವಾಗುವಂತೆ ವೈದ್ಧರಿಗೆ ಆನ್ಲೈನ್ ತರದೇತಿ ನೀಡಲಾಗುವುದು ಮೆಡಿಒನ್ ಕಿಟ್ಗಳನ್ನು ಮನೆ ಮನೆಗೆ ತಲುಪಿಸಲು ಕ್ರಮ ವಹಿಸಲಾಗುವುದು ಈಗಾಗಲೇ ಮೊದಲ ಡೋಸ್ ಕೋವಿಡ್ ಲಸಿಕೆ ಪಡೆದುಕೊಂಡವರಿಗೆ ಎರಡನೇ ಡೋಸ್ ನೀಡಲು ಪ್ರಥಮ ಆದ್ದತೆ ನೀಡಲಾಗುತ್ತದೆ ಎಂದು ಬೆಳಗಾವಿ ಜೆಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ ಬೆಳಗಾವಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಕ್ಷಿಜನ್ ರೆಮ್ಡಿಸಿವಿರ್ ಬೆಡ್ ಆಂಬ್ಚುಲೆನ್ಸ್ ಮತ್ತಿತರ ಸಮಸ್ಥೆಗಳ ನಿರ್ವಹಣೆ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದ್ದು ತಕ್ಷಣವೇ ಕ್ರಮಕ್ಕೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಇಂದು ಅನ್ನದಾತರಿಗೆ ಆರ್ಥಿಕವಾಗಿ ನೆರವಾಗುವ ಪಿ

ಿ ಕೋವಿಡ್ ನಿಯಂತ್ರಣದ ವಿಷಯದಲ್ಲಿ ಗ್ರಾಮೀಣ ಪ್ರದೇಶಗಳ ಕಡೆಗೂ ಗಮನಹರಿಸುವಂತೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಲಹೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು